ಚಿತ್ರಕೂಟ್ ಬಂಡಾ ಪಮೀರ್ ಪುರ್ ಮತ್ತು ಜೂಲಾನ್ ಜಿಲ್ಲೆಗಳ ಮೂಲಕ ಪಾದು ಹೋಗುವ ಬುಂದೇಲ್ ಖಂಡ್ ಎಕ್ಸ್ ಪ್ರೆಸ್ ಹೆದ್ದಾರಿಯನ್ನು ಉತ್ತರ ಪ್ರದೇಶ ಸರ್ಕಾರ ನಿರ್ಮಿಸುತ್ತಿದೆ ಈ ಎಕ್ಸ್ ಪ್ರೆಸ್ ವೇ ಬುಂದಲ್ ಖಂಡ್ ಪ್ರದೇಶವನ್ನು ರಾಷ್ಟ ರಾಜಧಾನಿ ದೆಹಲಿಯೊಂದಿಗೆ ಆಗ್ರೂ ಲಖನೌ ಎಕ್ಸ್ ಪ್ರೇಸ್ ವೇ ಮತ್ತು ಯಮುನಾ ಎಕ್ಸ್ ಪ್ರೇಸ್ ವೇ ಮೂಲಕ ಸಂಪರ್ಕಿಸತ್ತದೆ ಪಾಗೂ ಬುಂದೇಲ್ ಖಂಡ್ ಪ್ರದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವಹಿಸುತ್ತದೆ

ಭಾರತವು ಪಡಗುಗಳು ಮತ್ತು ಜಲಂರ್ತಗಾಮಿ ನೌಕೆಗಳಿಂದ ಯುದ್ದ ವಿಮಾನಗಳು ಹೆಲಿಕಾಪ್ಟರ್ ಗಳು ಶಸ್ತಾನ್ತ್ರಗಳು ಮತ್ತು ಸಂವೇದನಕರಗಳವರೆಗೆ ವ್ಯಾಪಕವಾದ ರಕ್ಷಣಾ ಸಾಧನಗಳ ಅವಶ್ಯಕತೆಗಳನ್ನು ಹೊಂದಿದೆ

ಆರಂಭದಲ್ಲಿ ಆರು ನೋಡ್ ಗಳನ್ನು ಗುರುತಿಸುವ ಮೂಲಕ ಕೇಂದ್ರ ಸರ್ಕಾರ ಕಾರಿಡಾರ್ ಸ್ಥಾಪಿಸಿದೆ ಇವು ಲಖನೌ ಚಿತ್ರಕೂಟ್ ಅಲಿಗಢ್ ಕಾನ್ಪುರ ಆಗ್ರಾ ಹಾಗೂ ಬುಂದೆಲ್ ಖಂಡ್ನಲ್ಲಿ ತೆಲೆ ಎತ್ತಲಿವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉತ್ತರ ಪ್ರದೇಶದ ಚಿತ್ರಕೂಟ್ನಲ್ಲಿಂದು ದೇಶಾದ್ಯಂತ ಪತ್ತು ಸಾವಿರ ರೈತ ಉತ್ಪಾದಕ ಸಂಘಟನೆಗಳು ಎಫ್ಪಿಒಗಳಿಗೆ ಚಾಲನೆ ನೀಡಲಿದ್ದಾರೆ ಈ ರೈಕ ಉತ್ಪಾದಕ ಸಂಘಟನೆಗಳು ತಂತ್ರಜ್ಞಾನದ ಪ್ರವೇಶದ ಕೊರತೆ ಗುಣಮಟ್ಟದ ಬೀಜ ರಸಗೊಬ್ಬರಗಳು ಮತ್ತು ಅಗತ್ಯ ಪಣಕಾಸು ಸೇರಿದಂತೆ ಕೀಟನಾಶಕಗಳಂತಹ ಸಮಸ್ಯೆಗಳನ್ನು ಎದುರಿಸಲು ಸಾಮೂಹಿಕ ಶಕ್ತಿ ಒದಗಿಸಲು ಸಣ್ಣ ಅಲ್ಲ ಮತ್ತು ಭೂಹೀನ ರೈತರಿಗೆ ನೆರವಾಗಲಿವೆ ನವದೆಹಲಿಯಲ್ಲಿ ಈ ಕುರಿತು ಮಾತನಾಡಿದ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ರೈತರ ಜೀವನರದಲ್ಲಿ ಎಫ್ ಪಿಒಗಳು ಕ್ರಾಂತಿಕಾರಕ ಬದಲಾವಣೆ ಮಾಡಲಿವೆ ಎಂದಿದ್ದಾರೆ ಇದೇ ವೇಳೆ ಅವರು ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ರಾಜ್ಯಗಳ ರೈಕರಿಗೆ ಪ್ರಧಾನಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಗಳನ್ನು ವಿತರಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ

ಸಿಬ್ಬಂದಿ ಆಯ್ಕೆ ಆಯೋಗದ ಮುಖ್ಯಸ್ಥ ಬ್ರಜ್ ರಾಜ್ ಶರ್ಮ ನಿನ್ನೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರನ್ನು ಭೇಟಿಯಾಗಿ ಗೆಜೆಟೆಡ್ ಮತ್ತು ಗೆಜೆಟೆಡ್ ಅಲ್ಲದ ಎರಡೂ ಪುದ್ವೆಗಳು ಪಾಗೂ ತಾಂತ್ರಿಕೇತರ ಹುದ್ವೆಗಳನ್ನು ಪಂತ ಪಂತವಾಗಿ ಭರ್ತಿ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ

ಈ ಮೂವರ ವಿರುದ್ಧ ದೆಹಲಿ ಪೊಲೀಸರು ಕಳೆದ ವರ್ಷದ ಜನವರಿಯಲ್ಲಿ ದೋಷಾರೋಪ ಪಟ್ಟಿ ಸಲ್ಲಿಸಿತ್ತು

ಈ ಪ್ರಕರಣ ಸಂಬಂಧ ಪೆಚ್ಚಿನ ವಿಚಾರಣೆ ನಡೆಸಲು ದೆಹಲಿ ಪೊಲೀಸರು ಗೃಪ ಇಲಾಖೆ ಅನುಮತಿ ಕೋರಿದ್ದರು

ತಾಲಿಬಾನ್ ಮತ್ತು ಅಭ್ವಾನಿಸ್ತಾನ ಸರ್ಕಾರವು ಬದ್ಧತೆಗಳಿಗೆ ತಕ್ಕಂತೆ ಬದುಕಿದರೆ ಅಭ್ವಾನಿಸ್ತಾನದಲ್ಲಿ ಯುದ್ಧವನ್ನು ಕೊನೆಗಾಣಿಸಲು ಮತ್ತು ತಮ್ಮ ಸೈನ್ಯವನ್ನು ವಾಪಸ್ ಕರೆತರಲು ಅವರು ಪ್ರಬಲ ಮಾರ್ಗವನ್ನು ಹೊಂದಿರುತ್ತಾರೆ ಎಂದು ಟ್ರಂಪ್ ಹೇಳಿದ್ದಾರೆ ತಾಲಿಬಾನ್ ಪ್ರತಿನಿಧಿಗಳೊಂದಿಗೆ ಒಪ್ಪಂದಕ್ಕೆ ಸಹಿ ಪಾಕಲು ವಿದೇಶಾಂಗ ಕಾರ್ಯದರ್ಶಿ ಮೈಕ್ ಪೊಂಪಿಯೊ ಸಾಕ್ಷಿಯಾಗಲಿದ್ದಾರೆ ಎಂದು ಟ್ರಂಪ್ ನಿನ್ನೆ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ

ಭಾರತ ತಂಡ ಹಾಲಿ ಜಾಂಪಿಯನ್ ಆಸ್ಸೇಲಿಯಾ ಬಾಂಗ್ಲಾದೇಶ ನ್ಯೂಜಲೆಂಡ್ ತಂಡಗಳನ್ನು ಮಣಿಸಿದ್ದು ಸೆಮಿ ಫೈನಲ್ಗೆ ಅರ್ಹತೆ ಹೊಂದಿದೆ

ನಂತರ ನ್ಯೂಜಲೆಂಡ್ ತಂಡವನ್ನು ನಾಲ್ಕು ರನ್ಗಳಿಂದ ಪರಾಜಯಗೊಳಿಸಿದೆ

ನ್ಟೂಜಿಲೆಂಡ್ ತಂಡ ನೀಲ್ ವಾಗ್ನರ್ ಬದಲಿಗೆ ಅಜಾಜ್ ಪಟೇಲ್ಗೆ ತಂಡದಲ್ಲಿ ಸ್ವಾನ ಕಲ್ಪಿಸಿದೆ ಹಾಗೆಯೇ ಭಾರತ ರವಿಚಂದ್ರನ್ ಅಶ್ಲಿನ್ ಬದಲಿಗೆ ರವೀಂದ್ರ ಜಡೇಜಾಗೆ ಹಾಗೂ ಗಾಯಾಳು ಇಶಾಂತ್ ಶರ್ಮ ಬದಲಿಗೆ ಉಮೇಶ್ ಯಾದವ್ಗೆ ತಂಡದಲ್ಲಿ ಸ್ಥಾನ ನೀಡಿದೆ